ಅಸ್ತ್ಯಶ್ವತೆ ಬಗ್ಗೆ ಗಾಂಧೀಜಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ

ಯಾದವ್ ತಮ್ಮ ತೀರ್ಮ ಪ್ರಕಟಿಸಿದ್ದು ಎಲ್ಲ ಆರೋಪಿಗಳನ್ನು ಖುಲಾಸೆಗೊಳಿಸಿದ್ದಾರೆ ಇದು ಪೂರ್ವನಿಯೋಜಿತ ಘಟನೆಯಲ್ಲ ಬದಲಾಗಿ ಹಠಾತ್ ನಡೆದ ಘಟನೆಯಾಗಿದೆ ಎಂದು ನ್ವಾಯಾಧೀಶರು ತಮ್ಮ ತೀರ್ಪಿನಲ್ಲಿ ತಿಳಿಸಿದ್ದಾರೆ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಬಲ ಸಾಕ್ಷ್ಯಾಧಾರಗಳು ಇಲ್ಲ ಎಂದು ಸಹ ನ್ತಾಯಪೀಠ ಹೇಳಿದೆ ಈ ಪ್ರಕರಣದಲ್ಲಿ ಬಿಜೆಪಿಯ ಹಿರಿಯ ನಾಯಕ ಎಲ್

ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದ ಅಂತಿಮ ತೀರ್ಪು ಪ್ರಕಟವಾದ ನಂತರ ಸಿಬಿಐ ವಿಶೇಷ ಕೋರ್ಟ್ನ ತೀರ್ಪಿನಿಂದ ತುಂಬಾ ಸಂತೋಷವಾಗಿದೆ ಈ ತೀರ್ಪು ರಾಮಜನ್ಮಭೂಮಿ ಚಳವಳಿಯ ಬಗ್ಗೆ ನನ್ನ ವೈಯಕ್ತಿಕ ಮತ್ತು ಬಿಜೆಪಿ ನಂಬಿಕೆ ಹಾಗೂ ಬದ್ದತೆಯನ್ನು ಸಮರ್ಥಿಸುತ್ತದೆ ಎಂದು ಬಿಜೆಪಿ ಹಿರಿಯ ನಾಯಕ ಎಲ್

ಆಡ್ನಾಣಿ ಪ್ರತಿಕ್ರಿಯಿಸಿದ್ದಾರೆ

ಇದು ಪೂರ್ವನಿಯೋಜಿತ ಕೃತ್ತವಲ್ಲ ಎಂದು ನ್ಯಾಯಾಲಯ ಹೇಳಿದ್ದು ಎಲ್

ಅಡ್ನಾಣಿ ಮುರಳಿ ಮನೋಹರ್ ಜೋಷಿ ಸಾಧ್ಷಿ ಉಮಾಭಾರತಿ ಸೇರಿದಂತೆ ಅನೇಕ ಮುಖಂಡರು ಸಂತರು ವಿ

ಪಿ ಕಾರ್ಯಕರ್ತರನ್ನು ಖುಲಾಸೆಗೊಳಿಸಿದ್ದು ಸತ್ಯಕ್ಕೆ ಜಯ ಸಂದಿದೆ ಎಂದು ಮುಖ್ಯಮಂತ್ರಿ ಬಿ

ಇಂದಿನಿಂದ ಜಾರಿಗೆ ಬರುವ ಈ ಮಾರ್ಗಸೂಚಿಯಲ್ಲಿ ಕಂಟೈನ್ಮೆಂಟ್ ವಲಯ ಹೊರತುಪಡಿಸಿ ಉಳಿದೆಲ್ಲ ಕಡೆ ಹೆಚ್ವಿನ ಚಟುವಟಿಕೆಗಳ ಮನಾರರಂಭಕ್ಕೆ ಅನುವು ಮಾಡಿಕೊಟ್ಟಿದೆ

ಈ ಕುರಿತಂತೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಪ್ರತ್ಯೇಕ ಮಾರ್ಗಸೂಚಿಯನ್ನು ಹೊರಡಿಸಲಿದೆ ಎಂದು ಗೃಹ ಸಚಿವಾಲಯ ಹೇಳಿದೆ ಈಜುಕೊಳಗಳನ್ನು ಕ್ರೀಡಾಪಟುಗಳ ತರಬೇತಿಗೆ ತೆರೆಯಬಹುದಾಗಿದ್ಲು ಆ ಕುರಿತು ಪ್ರತ್ಯೇಕ ಮಾರ್ಗಸೂಚಿಯನ್ನು ಕ್ರೀಡಾ ಸಚಿವಾಲಯ ಹೊರಡಿಸಿಲಿದೆ

ಸರ್ಕಾರಗಳು ಸಂಬಂಧಿಸಿದ ಶಿಕ್ಷಣ ಸಂಸ್ಟೆಗಳ ಜೊತೆ ಸಮಾಲೋಚಿಸಿ ಪರಿಸ್ಟಿತಿಯನ್ನು ಅವಲೋಕಿಸಿ ನಿರ್ಧಾರವನ್ನು ಕೈಗೊಳ್ಳಬಹುದು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಆದರೆ ಕೋವಿಡ್ ಹಿನ್ನೆಲೆ ಪರೀಕ್ಷೆಗೆ ಹಾಜರಾಗಲು ಸಾಧ್ಯವಾಗದ ವಿದ್ವಾರ್ಥಿಗಳಿಗೆ ಮತ್ತೊಂದು ಅವಕಾಶ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ

ಕರ್ನಾಟಕದಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚುತ್ತಿರುವ ಹಿನ್ನೆಲೆ ಸೆಪ್ಸೆಂಬರ್ ಅಂತ್ಯದವರೆಗೂ ಶಾಲಾ ಕಾಲೇಜು ಭೇಟಿಗೆ ಅನುಮತಿ ನೀಡಿರಲಿಲ್ಲ

ಪರಿಸ್ಸಿತಿಯನ್ನು ಅವಲೋಕಿಸಿ ಮುಂದಿನ ತೀರ್ಮಾನ ಕೈಗೊಳ್ಳುವುದಾಗಿ ಸರ್ಕಾರ ತನ್ನ ಆದೇಶದಲ್ಲಿ ತಿಳಿಸಿದೆ ಕೋವಿಡ್ ಸಂಬಂಧಿತ ಎಲ್ಲಾ ಅಂಕಿ ಅಂಶಗಳನ್ನು ಪಾರದರ್ಶಕವಾಗಿ ಪ್ರಕಟಿಸುವಲ್ಲಿ ರಾಜ್ಯ ಸರ್ಕಾರ ಇಡೀ ದೇಶದಲ್ಲೇ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾಕ್ಟರ್ ಕೆ

ಎಲ್

ವಿದ್ಯುಚ್ಛಕ್ತಿ ಉತ್ಪಾದನೆಯ ವೆಚ್ಚವನ್ನು ತಗ್ಗಿಸಲು ರಿಯಾಯತಿ ದರದಲ್ಲಿ ರಾಜ್ಯಕ್ಷೆ ಕಲ್ಲಿದ್ದಲು ಪೂರೈಸುವಂತೆ ಮುಖ್ಯಮಂತ್ರಿ ಬಿ

ಸಿಂಗ್ರೆಣಿ ಕಲ್ಲಿದ್ದಲು ಕಂಪನಿ ನಿಯಮಿತ ಇನ್ನು ಮುಂದೆ ಕರ್ನಾಟಕ ವಿದ್ಯುಚ್ಲಕ್ತಿ ನಿಗಮ ನಿಯಮಿತ ಕೆಪಿಸಿಎಲ್ಗೆ ಅಗ್ಗದ ದರದಲ್ಲಿ ಕಲ್ಲಿದ್ದಲು ಪೂರೈಕೆ ಮಾಡಲಿದೆ

ಇದೀಗ ಮೊರಿಷಿಯಸ್ ಕಲಾವಿದರು ಹಾಡಿರುವ ಬಾಪು ಅವರ ನೆಚ್ಚಿನ ಭಜನೆ ವೈಷ್ಣವೊ ಜನತೊ ಆಲಿಸೋಣ